ಸುಸ್ಡಿರ ಅಭಿವೃದ್ದಿಯ ಪರಿಸರ ಆಯಾಮವನ್ನು ಅನುಷ್ಠಾನಗೊಳಿಸುವ ಸಂಬಂಧ ಭಾರತೀಯ ಕೈಗಾರಿಕೆಗಳ ಮಹಾಒಕ್ಕೂಟ ಸಿಐಐ ಮತ್ತು ವಿಶ್ವಸಂಸ್ಥೆಯ ಪರಿಸರ ವಿಭಾಗದಿಂದ ಒಡಂಬಡಿಕೆಗೆ ಸಹಿ

ರಕ್ಷಣಾ ಉತ್ಸಾದನಾ ವಲಯ ಸೇರಿದಂತೆ ಮಿಲಿಟರಿ ಸಹಕಾರ ಸಂಬಂಧಗಳನ್ನು ಇನ್ತಷ್ಟು ಹೆಚ್ಚಿಸಲು ಭಾರತ ಳು ಮತ್ತು ಕಜಕ್ಸ್ತಾನ ನಿರ್ಧಾರ

ಅಲ್ಲದೆ ನರೇಂದ ಮೋದಿ ಹಾಗೂ ಪುಟಿನ್ ಅವರು ಹಲವು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆಯೂ ಸಮಾಲೋಚನೆ ನಡೆಸುವರು

ಭಾರತ ಪ್ರವಾಸದಲ್ಲಿರುವ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ರಾಷ್ಟ ಪತಿ ಭವನದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ತು ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ ಅಲ್ಲದೆ ಅವರು ಭಾರತ ರಷ್ಯಾ ವಾಣಿಜ್ಯ ಶ್ವಂಗಸಭೆ ಉದ್ದೇಶಿಸಿ ಮಾತನಾದಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ ಎರಡು ದಿನಗಳ ಭಾರತ ಭೇಟಿಗಾಗಿ ಪುಟಿನ್ ಅವರು ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ಲರಾಜ್ ಪುಟಿನ್ ಅವರನ್ತು ವಿಮಾನ ನಿಲ್ದಾಣದಲ್ಲಿ ಆತ್ಮೀಯವಾಗಿ ಬರಮಾಡಿಕೊಂಡರು ನಂತರ ಪ್ರಧಾನಮಂತ್ರಿ ಮೋದಿಯವರು ತಮ್ಮ ಅಧಿಕೃತ ನಿವಾಸದಲ್ಲಿ ಪುಟಿನ್ ಅವರನ್ನು ಸ್ವಾಗತಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ನಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಗೆಳಿತನ ವ್ವದ್ದಿ ಆಶಯದ ಅಧ್ಯಕ್ಷ ಪುಟಿನ್ ಅವರೊಂದಿಗಿನ ಮಾತುಕತೆಯನ್ನು ಎದುರು ನೋಡಲಾಗುತ್ತಿದೆ ಎಂದು ಹೇಳಿದ್ದಾರೆ

ಈ ಕುರಿತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ ಹಿಂದೂ ಮಹಾಸಾಗರದಲ್ಲಿ ನವೀಕರಿಸಬಹುದಾದ ಇಂಧನ ಬಳಕೆಗೆ ಹೆಚ್ಚಿನ ಒತ್ತು ನೀಡಲು ಐಓರಾ ಸದಸ್ನ ರಾಷ್ಟ್ರಗಳ ನಡುವೆ ಸಮನ್ವಯತೆ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಡೆಲ್ಲಿ ಫೋಷಣೆಯಲ್ಲಿ ಸಾಂಪ್ರದಾಯಿಕ ಇಂಧನ ಬಳಕೆ ಉತ್ತೇಜನಕ್ಕೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ತ ಬಲವರ್ಧನೆ ತಂತ್ರಜ್ಞಾನ ಅಭಿವ್ವದ್ದಿ ಮತ್ತು ವರ್ಗಾವಣಿಗೆ ಪ್ರೋತ್ಪಾಹ ನೀಡುವ ಅಂಶಗಳು ಸೇರಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರು ದೇಶದ ಮತ್ತು ಜನರ ಭವಿಷ್ನದ ಬಗ್ಗೆ ಚಿಂತೆ ನಡೆಸುತ್ತಿದ್ದರೆ ಕಾಂಗ್ರೆಸ್ ನಾಯಕರು ತಮ್ಮ ಸ್ವಂತ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ ಬಿಹಾರದ ಗೋಪಾಲ್ಗಂಜ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎನ್ನುವ ಭ್ರಮೆಯಲ್ಲಿ ಅದರ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಧಾನಿಯಾಗುವ ಕನಸು ಕಾಣುತ್ತಿದ್ದಾರೆ ಎಂದರು ತನ್ನ ಬಗ್ಗೆ ತನಗೇ ವಿಶ್ವಾಸವಿಲ್ಲದಂತಹ ವ್ಯಕ್ತಿಯ ಕೈಗೆ ದೇಶದ ಭವಿಷ್ಯವನ್ನು ನೀಡಿ ಎಂದು ಅವರು ಕೇಳುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಕೇಂದ್ರ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ಕನಿಷ್ಠ ಬೆಂಬಲ ಬೆಲೆ ಏರಿಕೆ ಸೇರಿದಂತೆ ಹಲವು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು

ದೇಶದ ಬಡಜನರು ಮುದ್ರಾ ಉಜ್ವಲ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ಸ್ಕ್ಲತಿ ಇರಾನಿ ತಿಳಿಸಿದರು ಎಥೆನಾಲ್ ಮಿಥೆನಾಲ್ ಮತ್ತು ಜೈವಿಕ ಡೀಸೆಲ್ನಂತಹ ಪರ್ಯಾಯ ಇಂಧನಗಳ ಬಳಕೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕರೆ ನೀಡಿದ್ದಾರೆ

ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಗುತ್ತಿರುವ ಕಚ್ಚಾತ್ವೆಲ ಆಮದು ಪ್ರಮಾಣ ತಗ್ಗಿಸಲು ಆದ್ಯತೆ ನೀಡಬೇಕಾಗಿದೆ ಎಂದು ಬಲವಾಗಿ ಪ್ರತಿಪಾದಿಸಿದ ಗಡ್ಕರಿ ಅವರು ಭಾರತದ ಪೆಟ್ರೋಕೆಮಿಕಲ್ ವಲಯ ಭಾರಿ ಸಾಮರ್ಥ್ಯವನ್ನು ಹೊಂದಿದ್ದು ಅದು ಮಾಲಿನ್ಯರಹಿತ ಕಡಿಮೆ ವೆಚ್ಚದ ಮತ್ತು ದೇಸಿ ಇಂಧನ ಬಳಕೆಗೆ ಒತ್ತು ನೀಡುವ ಮೂಲಕ ಕಚ್ಚಾತ್ವೆಲ ಆಮದನ್ನು ತಗ್ಗಿಸಬೇಕಾಗಿದೆ ಎಂದು ಹೇಳಿದರು ಮುಂಬೈ ನವಮುಂಬೈ ಪುಣೆ ಮತ್ತು ಗುವಾಹಟಿಗಳಲ್ಲಿ ಕಲ್ಲಿದ್ದಲಿನಿಂದ ತೆಗೆಯಲಾಗಿರುವ ಮಿಥೆನಾಲ್ ಬಳಸಿ ಬಸ್ ಸಂಚಾರವನ್ನು ಪ್ರಾಯೋಗಿಕವಾಗಿ ಆರಂಬಿಸುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಸಚಿವರು ತಿಳಿಸಿದರು

ಅಧಿಕ್ವತ ಹೇಳಿಕೆ ಪ್ರಕಾರ ಒಪ್ಪಂದದ ಅನ್ವಯ ಪರಿಸರ ಹವಾಮಾನ ವೈಪರೀತ್ಯ ನವೀಕರಿಸಬಹುದಾದ ಇಂಧನ ಪರಿಣಾಮಕಾರಿ ಇಂಧನ ಬಳಕೆ ಸಂಪನ್ಮೂಲ ಸಂರಕ್ಷಣೆ ಮತ್ತು ನಿರ್ವಹಣೆ ಜಲ ನೈರ್ಮಲೀಕರಣ ಸ್ಮಾರ್ಟ್ ಸಿಟಿ ಅಭಿವ್ವದ್ದಿ ಮತ್ತು ನಗರ ಮೂಲಸೌಕರ್ಯ ವಲಯಗಳಲ್ಲಿ ಪರಸ್ವರ ಸಹಕಾರ ಸಂಬಂಧಗಳನ್ನು ವಿಸ್ತರಿಸಿಕೊಳ್ಳುವ ಅಂಶಗಳು ಸೇರಿವೆ ಒಪ್ಪಂದದ ಅನ್ವಯ ಪ್ಲಾಸ್ಟಿಕ್ ರಹಿತ ವಾತಾವರಣ ನಿರ್ಮಾಣ ಮಾಡಲು ಮಹತ್ವದ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುವುದು ಮತ್ತು ಕೈಗಾರಿಕೆಗಳಲ್ಲಿ ಪ್ಲಾಸ್ವಿಕ್ ಮಾಲಿನ್ಯ ತಡೆಗೆ ಕ್ರಮ ಕೈಗೊಳ್ಳಲಾಗುವುದು

ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನಾಳೆ ಅಧಿಕೃತವಾಗಿ ಮೇಳವನ್ನು ಉದ್ವಾಟಿಸಲಿದ್ದಾರೆ ಈ ಬಗ್ಗೆ ಲಕ್ಡೋದಲ್ಲಿ ನಿನ್ನೆ ಮಾಧ್ಯಮಗಳಿಗೆ ವಿವರ ನೀಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ

ಈ ವರ್ಷದ ಮೇಳದ ಘೋಷವಾಕ್ಯ ಪರಿವರ್ತನೆಗಾಗಿ ವಿಜ್ಞಾನ ಎನ್ನು ವುದಾಗಿದೆ ಪ್ರಧಾನ ಸಮಾರಂಭ ಇಂದಿರಾಗಾಂಧಿ ಪ್ರತಿಷ್ಠಾನದಲ್ಲಿ ನಡೆಯಲಿದ್ದು ಉಳಿದ ಕಾರ್ಯಕ್ರಮಗಳು ಲಕ್ತೋದ ಹಲವೆಡೆ ಜರುಗಲಿವೆ ಎಂದು ಅವರು ಹೇಳಿದರು ಸೋಮವಾರ ನಡೆಯಲಿರುವ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭಾಷಣ ಮಾಡಲಿದ್ದಾರೆ

ಮೂರು ದಿನಗಳ ದಕ್ಷಿಣ ಏಷ್ಯಾ ದೇಶಗಳ ಪ್ರವಾಸ ಕ್ಷೆಗೊಂಡಿರುವ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಕಜಕ್ಸ್ತಾನದ ರಕ್ಷಣಾ ಸಚಿವರಾದ ನೂರ್ಲಾನ್ ಯಿರ್ಮೆಕ್ಬಯವ್ ಅವರೊಂದಿಗೆ ಸಮಾಲೋಚಿಸಿದರು

ಅಲ್ಲದೆ ಅವರು ರಕ್ಷಣಾ ಮತ್ತು ಬಾಹ್ಯಾಕಾಶ ಉದ್ಯಮ ಸಚಿವ ಬೀಬತ್ ಅತಮ್ಕುಲೋವ್ ಅವರೊಂದಿಗೂ ಸಮಾಲೋಚನೆ ನಡೆಸಿದರು ರಕ್ಷಣಾ ಉತ್ಸಾದನೆ ಮಿಲಿಟರಿ ತಾಂತ್ರಿಕ ಸಹಕಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಉಭಯ ನಾಯಕರು ಮಾತುಕತೆ ನಡೆಸಿದರು

ಅಲ್ಲದೆ ಸಚಿವೆ ನಿರ್ಮಲಾ ಸೀತಾರಾಮನ್ ಕಜಕ್ಸ್ತಾನದ ವಿದೇಶಾಂಗ ಸಚಿವರಾದ ಕೈರತ್ ಅಬದ್ರಕ್ಮನೋವ್ ಅವರೊಂದಿಗೆ ಪ್ರಾದೇಶಿಕ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಿದರು

ಭಾರತ ಮತ್ತು ವಿಯೆಟ್ಡಾಂ ನಡುವಿನ ಸಂಬಂಧವನ್ನು ಇನ್ನಷ್ಟು ಬಲವರ್ಧನೆಗೊಳಿಸುವ ಉದ್ಗೇಶದಿಂದ ಭಾರತ ಮತ್ತು ವಿಯೆಟ್ನಾಂನ ಕರಾವಳಿ ಪಡೆಗಳು ಚೆನ್ವೈನ ಕರಾವಳಿ ತೀರದಲ್ಲಿ ನಿನ್ನೆ ಜಂಟಿ ಅಭ್ಯಾಸ ನಡೆಸಿದವು